ಕಳೆದ ಬುಧವಾರ ಶಾಸಕ ಸ್ಟಾನಕ್ಕೆ ರಾಜೀನಾಮೆ ನೀಡಿದ್ದ ಕಾಂಗ್ರೆಸ್ನ ಎಂ ಟಿ

ನಾಗರಾಜ್ ಮನೆಗೆ ಇಂದು ಬೆಳಗ್ಗೆಯೇ ತೆರಳಿದ ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್ ಸುಮಾರು ನಾಲ್ಕೂವರೆ ಗಂಟೆಗಳಿಂದ ಅತ್ಯಪ್ತ ಶಾಸಕನ ಮನವೊಲಿಕೆ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಪಿಟಿಐ ಸುದ್ದಿ ಸಂಸ್ಟೆ ವರದಿ ಮಾಡಿದೆ ಅತೃಪ್ತ ಶಾಸಕ ನಾಗರಾಜ್ ಮನೆಗೆ ಉಪಮುಖ್ಯಮಂತ್ರಿ ಡಾ

ರಾಜೀನಾಮೆ ನಿಲುವಿನ ಬಗ್ಗೆ ಪುನರ್ ಪರಿಶೀಲಿಸಲು ಸಮಯಾವಕಾಶ ನೀಡುವಂತೆ ಶಾಸಕ ಎಂ ಟಿ

ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ರಾಮಲಿಂಗಾ ರೆಡ್ಡಿ ಮುನಿರತ್ನ ಮತ್ತು ರೋಷನ್ ಬೇಗ್ ಅವರ ಮನವೊಲಿಕೆ ಪಯತ್ನಗಳೂ ನಡೆಯುತ್ತಿವೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಈ ಮಧ್ಯೆ ಇನ್ನೂ ಐವರು ಬಂಡಾಯ ಶಾಸಕರು ತಮ್ಮ ರಾಜೀನಾಮೆ ಅಂಗೀಕರಿಸುವಂತೆ ವಿಧಾನಸಭಾಧ್ಯಕ್ಷರಿಗೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ವರದಿ ತಿಳಿಸಿದೆ ರಾಜ್ಯ ಸಮಿಶ್ರ ಸರ್ಕಾರ ಪತನ ನಿಶ್ಚಿತವಾಗಿದ್ದು ಬಹುಮತ ಕಳೆದುಕೊಂಡಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿಶ್ವಾಸಮತ ಯಾಚನೆ ವ್ಯರ್ಥ ಕಸರತ್ತು ಎಂದು ವಿಧಾನಸಭೆಯಲ್ಲಿನ ಪ್ರತಿಪಕ್ಷ ನಾಯಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಡಳಿತಾರೂಢ ಮಿತ್ರ ಪಕ್ಷಗಳಲ್ಲಿ ಹೊಂದಾಣಿಕೆ ಇಲ್ಲವಾಗಿದ್ದು ಸರ್ಕಾರ ಉರುಳಿಸುವ ವ್ಯವ್ಯಾತ ಪಿತೂರಿ ಆ ಪಕ್ಷಗಳ ನಾಯಕರಿಂದಲೇ ನಡೆದಿದೆ ಎಂದು ಆರೋಪಿಸಿದರು ವಿಶ್ವಾಸ ಮತಯಾಚನೆ ಮಾಡುವುದಾಗಿ ಹೇಳುವ ಮೂಲಕ ಈಗಾಗಲೇ ಪಕ್ಷದಿಂದ ದೂರ ಹೋಗಿರುವ ಶಾಸಕರಲ್ಲಿ ಗೊಂದಲ ಸೃಷ್ಠಿಸುವ ಕೆಲಸವನ್ನು ಮುಖ್ಚಮಂತ್ರಿ ಮಾಡುತ್ತಿದ್ದಾರೆ ಎಂದು ಅವರು ಟೀಕಿಸಿದರು ಈ ಮಧ್ಯೆ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಬಿಜೆಪ

ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ರಾಜ್ಯ ಜೆಡಿಎಸ್ ನಾಯಕರನ್ನು ಭೇಟ ಮಾಡಿದ್ದರು ಇದಕ್ಕೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಆಕ್ಷೇಪ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂಬ ಸುದ್ದಿ ಕೆಲವು ಮಾಧ್ಯಮಗಳಲ್ಲಿ ಪ್ರಕಟಗೊಂಡಿರುವುದು ಕಪೋಲಕಲ್ಪಿತ ಎಂದು ಬಿಜೆಪಿ ರಾಜ್ಯ ಘಟಕ ಸ್ಪಷ್ಟ ಪಡಿಬಿದೆ ಈ ಸುದ್ದಿ ನಿರಾಧಾರ ಮಾತ್ರವಲ್ಲದೆ ಪಕ್ಷದ ಹಾಗೂ ನಾಯಕರ ವರ್ಚಸ್ಲಿಗೆ ಕುಂದು ತರುವ ಕುಚೋದ್ಯದಿಂದ ಕೂಡಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯ ನಾಯ್ದು ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಭಾರತೀಯ ಭಾಷಾ ಸಂಸ್ಥಾನದ ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಮಾತ್ಯ ಭಾಷೆ ಮಹತ್ವ ಕುರಿತು ಪ್ರಮುಖ ಭಾಷಣ ಮಾಡಿದ ಅವರು ಆಂಗ್ಲ ಭಾಷೆಯಲ್ಲಿ ವಕೀಲರು ವಾದ ಮಾಡಿದರೆ ಕಕ್ಷಿದಾರನಿಗೆ ಅರ್ಥವಾಗುವುದಿಲ್ಲ ಎಂದು ಹೇಳಿದರು ಪ್ರತಿ ಅಂಗಡಿ ಮುಂಗಟ್ಟು ಹೋಟೆಲ್ ಎಲ್ಲೆಡೆ ಮೊದಲ ಆದ್ಯತೆಯಾಗಿ ಮಾತೃ ಭಾಷೆ ಫಲಕ ಇರಬೇಕು ನಂತರ ಬೇರೆ ಭಾಷೆಗಳಿಗೆ ಆದ್ದತೆ ಕೊಡಿ ಎಲ್ಲಾ ಭಾಷೆಯನ್ನೂ ಕಲಿಯಿರಿ ಯಾವ ಭಾಷೆಯನ್ನೂ ವಿರೋಧಿಸಬೇಡಿ ಮಾತೃ ಭಾಷೆ ಮರೆಯಬೇಡಿ ಎಂದು ಅವರು ಕಿವಿಮಾತು ಹೇಳಿದರು ಭಾಷೆಯಲ್ಲಿ ನಮ್ಮ ಸಂಸ್ಕೃತಿ ಅಡಗಿದೆ ಭಾಷೆಯೇ ನಮ್ಮ ಗುರುತಾಗಿದೆ ಭಾರತೀಯ ಭಾಷೆಗಳಿಗೆ ತನ್ನದೇ ಆದ ವೈಜ್ವಾನಿಕ ನೆಲೆಗಟ್ಟಿದೆ ನಮ್ಮ ಭಾಷೆ ಸಂರಕ್ಷಿಸಿದಾಗ ಮಾತ್ರವೇ ಮಾತೃ ಭಾಷೆ ಉಳಿಯಲು ಸಾಧ್ಯ ಎಂದು ಉಪರಾಷ್ಟಪತಿ ತಿಳಿಸಿದರು ಸಿಐಐಎಲ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇತಿಸಿ ಮಾತನಾಡಿದ ಉಪರಾಷ್ಟಪತಿ ಇಂದು ಉದ್ಯೋಗಕ್ಕಾಗಿ ಶಿಕ್ಷಣ ಎನ್ನುವಂತಾಗಿದೆ ಶಿಕ್ಷಣ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಶಿಕ್ಷಣದಿಂದ ಸ್ವಂತ ಉದ್ಯಮ ನಡೆಸಲು ಹಾಗೂ ಇತರರಿಗೆ ಉದ್ಯೋಗ ನೀಡಲು ಸಾಧ್ಯ ಎಂದು ತಿಳಿಸಿದರು ಕರ್ನಾಟಕದ ಶಾಖಾಹಾರ ಪದಾರ್ಥಗಳ ರುಚಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಹವಾಮಾನಕ್ಕೆ ತಕ್ಕ ಆಹಾರ ಬಳಕೆಯನ್ನು ಹಿರಿಯರು ಹೇಳಿಕೊಟ್ಟದ್ದಾರೆ ಎಂದು ತಿಳಿಸಿದರು ಮೈಸೂರು ಸುಂದರ ನಗರ ದೇಶದಲ್ಲಿಯೇ ನಂಬರ್ ಒನ್ ಸ್ವಚ್ದತಾ ನಗರವಾಗಿತ್ತು

ಈ ಸಂದರ್ಭದಲ್ಲಿ ಒಂದು ಸಾವಿರ ಆಸನಗಳ ಸಾಮರ್ಥ್ಯದ ಡಾ

ರಾಧಾಕೃಷ್ಣನ್ ಸಭಾಂಗಣ ನಿರ್ಮಾಣಕ್ಕೆ ಉಪರಾಷ್ಟಪತಿ ಶಂಕುಸ್ಟಾಪನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಪ್ರತಾಪ್ ಸಿಂಹ್ ಮೈಸೂರು ಮೇಯರ್ ಪುಪ್ವಲತಾ ಜಗನ್ನಾಥ್ ಮತ್ತಿತರರು ಉಪಸ್ಥಿತರಿದ್ದರು